ಮತದಾನ ಪ್ರಗತಿಯಲ್ಲಿ ಕೊರೋನಾ ವಿರುದ್ದದ ಲಸಿಕೆ ಶೀಘ್ರ ಲಭ್ಯ ಸಚಿವ ಡಾ

ಇ ಆಶ್ರಯ ಯೋಜನೆಯ ಸದುಪಯೋಗವನ್ನು ಅರ್ಹರಿಗೆ ತಲುಪಿಸಿ ಸಚಿವ ಕೆ

ಸಾಹಿತ್ಯ ಕ್ಷೇತ್ರದಲ್ಲಿ ಧಾರವಾಡದ ಪ್ರೋಫೆಸರ್ ಸಿ ಪಿ ಸಿದ್ದಾಶ್ರಮ ಕೋಲಾರದ ಮುನಿ ವೆಂಕಟಪ್ಪ ಗದಗದ ದಿವ್ಯಾಂಗ ರಾಮಣ್ಣ ಬ್ಯಾಟಿ ದಕ್ಷಿಣ ಕನ್ನಡ ಜಿಲ್ಲೆಯ ವಲೇರಿಯನ್ ಡಿಸೋಜಾ ಯಾದಗಿರಿಯ ಡಿ ಎನ್ ಅಕ್ಕಿ ಸಂಗೀತ ಕ್ಷೇತ್ರದಿಂದ ಹಂಬಯ್ಯ ನೂಲಿ ಅನಂತ ತೇರದಾಳ ಬಿ

ಶ್ರೀನಿವಾಸ್ ಗಿರಿಜಾ ನಾರಾಯಣ ಕೆ ಲಿಂಗಪ್ಪ ಶೇರಿಗಾರ ಕಟೀಲು ಆಯ್ಕೆಯಾಗಿದ್ದಾರೆ ನ್ಯಾಯಾಂಗ ಕ್ಷೇತ್ರದಿಂದ ಕೆ ಎನ್ ಭಟ್ ಎಂ

ವಿಜಯಕುಮಾರ್ ಮಾಧ್ಯಮ ಕ್ಷೇತ್ರದಿಂದ ಟಿ ವೆಂಕಟೇಶ್ ಸಿ ಮಹೇಶ್ವರನ್ ಜಾನಪದ ಕ್ಷೇತ್ರದಿಂದ ಗುರುರಾಜ ಹೊಸಕೋಟೆ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಅವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ

ಟಿ ರವಿ ತಿಳಿಸಿದ್ದಾರೆ ಪ್ರಶಸ್ತಿಗೆ ಆಯ್ಕೆಯಾಗಿರುವ ಸಾಧಕರಿಗೆ ರಾಜ್ಯದ ಸಮಸ್ತ ಜನತೆಯ ಪರವಾಗಿ ಅಭಿನಂದಿಸುವುದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮೂವರಿಗೆ ಈ ಬಾರಿಯ ರಾಜ್ಯೊತ್ಸವ ಪ್ರಶಸ್ತಿ ಲಭಿಸಿದೆ ಶಿಕ್ಷಣ ಕ್ಷೇತ್ರದ ಸಾಧನೆಗೆ ಎಂ ಎನ್ ಷಡಾಕ್ಷರಿ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮೋಹಿನಿ ಸಿದ್ದೇಗೌಡ ಪ್ರೇಮ ಕೋದಂಡರಾಮ ಶೆಟ್ಟಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಡಡಾಕ್ಷರಿ ಹಲವು ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಉಚಿತ ಭೋದನೆ ಮಾಡುತ್ತ ಗಮನ ಸೆಳೆದಿದ್ದು ಮೋಹಿನಿ ಸಿದ್ದೇಗೌಡ ಕಸ್ತೂರಿ ಬಾ ಮಹಿಳಾ ಸಂತ್ವಾನ ಕೇಂದ್ರ ಸ್ಥಾಪನೆ ಮೂಲಕ ನೊಂದ ಮಹಿಳೆಯರಿಗೆ ಸಂತ್ವಾನ ಹಾಗು ನ್ಯಾಯ ದೊರಕಿಸಿ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಪ್ರೇಮ ಕೋದಂಡರಾಮ ಹಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ

ಆಗ್ಲೇಯ ಪದವೀಧರ ಕ್ಷೇತ್ರ ಮತ್ತು ಪಶ್ಚಿಮ ಪದವೀಧರ ಕ್ಷೇತ್ರ ಹಾಗೂ ಈಶಾನ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಬೆಂಗಳೂರು ಶಿಕ್ವಕರ ಕ್ವೇತ್ರಕ್ಕೆ ಚುನಾವಣೆ ನಡೆಯುತ್ತಿದೆ

ಸಂಕನೂರ ಮತದಾನ ಮಾಡಿದರು ಗದಗ ಜಿಲ್ಲೆಯ ಹುಲಕೋಟಿ ಗ್ರಾಮದ ಸರಕಾರಿ ಶಾಲೆಯ ಮತಗಟ್ಟೆಯಲ್ಲಿ ಗದಗ ಶಾಸಕ ಎಚ್

ಪಾಟೀಲ್ ಮತಚಲಾಯಿಸಿದರು ಧಾರವಾಡದ ಮತಗಟ್ಟೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈವರೆಗೂ ಯಾವುದೇ ಸಮಸ್ಯೆ ಕಂಡುಬಂದಿಲ್ಲ ಎಂದು ಉಪ ವಿಭಾಗಾಧಿಕಾರಿ ಹಾಗೂ ಧಾರವಾಡ ಚುನಾವಣಾ ಉಸ್ತುವಾರಿ ಡಾ

ಗೋಪಾಲಕೃಷ್ಣ ತಿಳಿಸಿದ್ದಾರೆ

ಕೊರೋನಾ ವಿರುದ್ದದ ಲಸಿಕೆ ಸಂಶೋಧನಾ ಪ್ರಕ್ರಿಯೆ ಅಂತಿಮಘಟ್ವದಲ್ಲಿದ್ದು ಆದಷ್ಟು ಶೀಘ್ರ ಲಸಿಕೆ ಲಭ್ಯವಾಗಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಅವರಿಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರದಲ್ಲಿ ರಾಜ್ಯ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಮತ ಚಲಾಯಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು ಆಸ್ಟ್ರಾಜೆನಿಕಾ ಮತ್ತು ಆಕ್ಸ್ಫರ್ಡ್ ಔಷಧ ಕಂಪನಿಗಳು ಈಗಾಗಲೇ ಕೊರೊನಾ ಲಸಿಕೆ ತಯಾರಿಯಲ್ಲಿದ್ದು ಸಂಶೋಧನೆ ಅಂತಿಮಘಟ್ಟದಲ್ಲಿದೆ ಸರ್ಕಾರ ಈ ಎರಡೂ ಸಂಸ್ಥೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಎರಡೂ ಸಂಸ್ಥೆಗಳ ಜೊತೆ ಸಭೆಯನ್ನೂ ನಡೆಸಲಾಗಿದೆ ಎಂದು ಹೇಳಿದರು

ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಯಾವುದೇ ಗ್ರಾಮೀಣ ಪ್ರದೇಶ ಮತ್ತು ನಗರಪ್ರದೇಶಗಳ ಸ್ಥಳೀಯ ಸಂಸ್ದೆಗಳ ಜಾಗದಲಿ ಈಗಾಗಲೇ ಮನೆ ಕಟ್ಟಿಕೊಂಡವರಿಗೆ ಹಕ್ಕು ಪತ್ರ ನೀಡಲು ತೀರ್ಮಾನಿಸಲಾಗಿದೆ ಎಂದರು ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆತಂಕ ಸೃಷ್ಟಿಯಾಗಿದ್ದು ಗ್ರಾಮ ಪಂಚಾಯತ್ ಚುನಾವಣೆ ಮುಂದೂಡುವಂತೆ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದೇವೆ ಆದಾಗ್ಯೂ ಈ ವಿಚಾರದಲ್ಲಿ ನ್ಯಾಯಾಲಯ ಮತ್ತು ಚುನಾವಣಾ ಆಯೋಗದ ನಿರ್ಧಾರಕ್ಕೆ ಬದ್ದರಾಗುವುದಾಗಿ ಅವರು ಹೇಳಿದ್ದಾರೆ